ದೇಶಿಯ ಉದ್ಲಿಮೆದಾರರ ಹಿತಕಾಪಾಡಲು ವಾಣಿಜ್ಯ ಸಚಿವಾಲಯ ವಿದೇಶಿ ನೇರ ಹೂಡಿಕೆ ನಿಯಾಮವಳಿ ಮನರ್ ರಚಿಸಿದ ಕೇಂದ್ರ ಸರ್ಕಾರ

ಉತ್ತರ ಭಾರತದಲ್ಲಿ ಮುಂದುವರೆದ ಶೀತಗಾಳಿ ಹಲವು ಪ್ರದೇಶಗಳಲ್ಲಿ ಶೂನ್ವಕ್ಕಿಂತ ಕಡಿಮೆ ತಾಪಮಾನ ದಾಖಲು

ಸದನ ಆರಂಭವಾಗುತ್ತಿದ್ಲಂತೆ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಸದಸ್ನರು ಕಾವೇರಿ ಜಲ ವಿವಾದಕ್ಕೆ ಸಂಬಂಧಿಸಿದಂತೆ ಶಾಶ್ವತ ಪರಿಹಾರಕ್ಕೆ ಒತ್ತಾಯಿಸಿದರು

ತ್ವಣಮೂಲ ಕಾಂಗ್ರೆಸ್ ಸಂಸದರು ಭದ್ರತೆ ಮತ್ತು ಗುಪ್ತಚರ ಸಂಸ್ಲೆ ಕಂಮ್ಲೂಟರ್ ಹಾಗೂ ಇತರ ಮಾಹಿತಿಗಳ ಕುರಿತಂತೆ ಗ್ಲಹ ಸಚಿವಾಲಯ ಅಧಿಸೂಚನೆ ಹೊರಡಿಸಬೇಕೆಂದು ಪ್ರತಿಭಟನೆ ನಡೆಸಿದರು ಒಂದು ಪಂತದಲ್ಲಿ ಸದನದಲ್ಲಿ ಏನು ನಡೆಯುತ್ತಿದೆ ಎಂಬುದು ತಿಳಿಯದಿದ್ಲಾಗ ಸಭಾಪತಿ ಎಂ

ಲೋಕಸಭೆಯಲ್ಲೂ ಸಹ ಮೇಕೆದಾಟು ಯೋಜನೆ ಅಂಧ್ರಪ್ರದೇಶಕ್ಕೆ ವಿಶೇಷ ಸ್ವಾನಮಾನ ವಿಷಯ ಕುರಿತಂತೆ ಗದ್ದಲದಿಂದಾಗಿ ಕಲಾಪವನ್ನು ಮಧ್ಯಾಪ್ನದವರೆಗೆ ಮುಂದೂಡಲಾಯಿತು ಮುಸ್ಲಿಂ ಮಹಿಳೆಯ ವಿವಾಪ ಪಕ್ಕು ಸಂರಕ್ಷಣೆ ತ್ರಿವಳಿ ತಲಾಕ್ ಮಸೂದೆಯನ್ನು ಸಂಸತ್ತಿನಲ್ಲಿ ಅಂಗೀಕರಿಸಬೇಕೆಂದು ಕಾನೂನು ಸಚಿವ ರವಿಶಂಕರ ಪ್ರಸಾದ್ ಸಂಸದರಲ್ಲಿ ಮನವಿ ಮಾಡಿದ್ದಾರೆ ಸಂಸತ್ತಿನ ಆವರಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ದೇಶದ ಹಿತಾದ್ಯಪ್ಕಿಯಿಂದ ಈ ಕಾನೂನನ್ನು ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿದೆ ಅದನ್ನು ಮಸೂದೆಯಾಗಿ ಪರಿವರ್ತಿಸಲು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಸಂಸದೀಯ ವ್ಯಮಪಾರಗಳ ಸಚಿವ ನರೇಂದ್ರಸಿಂಗ್ ತೋಮರ್ ಮಾತನಾಡಿ ಮಸೂದೆ ಕುರಿತಂತೆ ರಾಜಕೀಯ ಪಕ್ಷಗಳು ಚರ್ಚೆ ನಡೆಸಬೇಕೆಂದು ಮನವಿ ಮಾಡಿದರು

ಆರೋಗ್ಯ ಮತ್ತು ಪೌಷ್ಟಿಕತೆ ಶಿಕ್ಷಣ ಕೌಶಾಲ್ಯಭಿವೃದ್ಧಿ ಮೂಲಸೌಕರ್ಕ ಸೇರಿದಂತೆ ವಿವಿಧ ವಲಯಗಳಲ್ಲಿ ಜಿಲ್ಲೆಗಳಲ್ಲಾಗಿರುವ ಸಾಧನೆ ಕುರಿತಂತೆ ಸಾರ್ವಜನಿಕವಾಗಿ ಲಭ್ಯವಿರುವ ಚಾಂಪಿಯನ್ಸ್ ಆಫ್ ಚೇಂಜ್ ಜಾಲತಾಣದ ಡ್ಕಾಶ್ಬೋರ್ಡ್ನಲ್ಲಿ ಲಭ್ಯವಿರುವ ದತ್ತಾಂಶ ಆಧರಿಸಿ ಪಾರದರ್ಶಕ ಮಾದರಿಯಲ್ಲಿ ರ್ಕಾಕಿಂಗ್ ಪಟ್ಟಿ ಸಿದ್ಧಪಡಿಸಲಾಗಿದೆ ಪ್ರಮುಖ ಸಾಮಾಜಿಕ ವಲಯಗಳಲ್ಲಿ ಕಡಿಮೆ ಸಾಧನೆ ಮಾಡಿರುವ ಜಿಲ್ಲೆಗಳಲ್ಲಿ ಕ್ಷಿಪ್ರ ಬದಲಾವಣೆ ತರಲು ಪಾಗೂ ಈ ಜಿಲ್ಲೆಗಳ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ಈ ವರ್ಷದ ಜನವರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಂಕ್ಷಿ ಜಿಲ್ಲಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಇಂದು ಹಿಮಾಚಲ ಪ್ರದೇಶಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಸರ್ಕಾರ ಒಂದು ವರ್ಷ ಮೂರೈಸಿದ ಓನ್ನೆಲೆಯಲ್ಲಿ ವರ್ಷಾಚರಣೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸರ್ಕಾರದ ಸಾಧನೆಗಳನ್ನು ಬಿಂಬಿಸುವ ದಾಖಲೆಯನ್ನು ನರೇಂದ್ರಮೋದಿ ಬಿಡುಗಡೆ ಮಾಡಲಿದ್ದಾರೆ ಎಂದು ಅಧಿಕ ೃತ ಪ್ರಕಟಣೆ ತಿಳಿಸಿದೆ ಕಾಂಗ್ರಾ ಜಿಲ್ಲೆಯ ಧರ್ಮಶಾಲಾದಲ್ಲಿ ಪ್ರಧಾನ ಮಂತ್ರಿಯವರು ಸಾರ್ವಜನಿಕ ರ್ಕಾಲಿಯೊಂದನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಅಟಲ್ ಭಾಷಂತರ ಯೋಜನೆ ಅನ್ವಯ ಹಿಂದಿ ಭಾಷೆಯಿಂದ ಅರೇಬಿಕ್ ಜೈನೀಸ್ ಫ್ರೆಂಚ್ ಜಪಾನೀಸ್ ರಷ್ಯಾ ಮತ್ತು ಸ್ಪನಿಷ್ ಭಾಷೆಗೆ ಭಾಷಂತರ ಮಾಡುವ ತರಬೇತಿ ತಜ್ಜರ ತಂಡವೊಂದನ್ನು ನೇಮಕ ಮಾಡಲಾಗಿದೆ ವಿದೇಶಾಂಗ ಸಚಿವಾಲಯದ ವ್ಯಾಪ್ತಿಯಲ್ಲಿ ಅಟಲ್ ಭಾಷಂತರ ಯೋಜನೆ ಅನ್ವಯ ಬಹುಭಾಷೆಗಳ ಭಾಷಂತರ ಮಾಡುವವರಿಗೆ ತರಬೇತಿ ನೀಡುವ ತಜ್ಞರನ್ನು ನೇಮಕ ಮಾಡಿ ಅವರಿಂದ ಭಾಷಂತರದ ಬಗ್ಗೆ ಪಾಠ ಪ್ರವಚನಗಳನ್ನು ನೀಡಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಐದು ವರ್ಷಗಳ ಕಾಲ ವಿದೇಶಿ ಭಾಷೆಯಿಂದ ಹಿಂದಿ ಭಾಷೆಗೆ ಅನುವಾದ ಮಾಡುವುದರ ಜೊತೆಗೆ ಸ್ಥಳದಲ್ಲಿಯೇ ಭಾಷಂತರ ಮಾಡಿ ಮಾಹಿತಿ ವಿನಿಮಯ ಮಾಡುವ ಯೋಜನೆಗೆ ಉನ್ನತಮಟ್ಟದ ಸಮಿತಿ ನೇಮಕ ಮಾಡಲಾಗಿದೆ ದೇಶ ವಿದೇಶಗಳಿಂದ ತಜ್ಞರಿಂದ ಭಾಷಂತರಕಾರರಿಗೆ ಕಾಲ ಕಾಲಕ್ಕೆ ತರಬೇತಿಯನ್ನು ನೀಡಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ದೇಶದಲ್ಲಿ ತಂಬಾಕು ನಿಯಂತ್ರಣ ಕಾನೂನುಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರುವ ಉದ್ದೇಶದಿಂದ ಮುಂದಿನ ಸಾರ್ವತ್ರಿಕ ಚುನಾವಣೆಗಳ ಸಂದರ್ಭದಲ್ಲಿ ಮತಗಟ್ಟೆಗಳಲ್ಲಿ ಎಲ್ಲಾ ರೀತಿಯ ತಂಬಾಕು ಉತ್ತನ್ನಗಳ ಬಳಕೆಯನ್ನು ಚುನಾವಣಾ ಆಯೋಗ ನಿಷೇಧಿಸಿದೆ ಎಲ್ಲಾ ಮತಗಟ್ಟೆಗಳಲ್ಲಿ ಕೇವಲ ಧೂಮಪಾನ ಮಾತ್ರವಲ್ಲದೇ ಜಗಿಯುವ ತಂಬಾಕು ಬಳಕೆಯನ್ನು ಕೂಡಾ ನಿಷೇಧ ಹೇರುವುದನ್ನು ಖಾತರಿಪಡಿಸಲು ಜಿಲ್ಲಾ ಚುನಾವಣಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಜಾರಿ ಮಾಡಬೇಕೆಂದು ಚುನಾವಣಾ ಆಯೋಗ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಿದೆ ಮತಗಟ್ಟೆಗಳು ತಂಬಾಕು ಮುಕ್ತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರತಿಯೊಂದು ಮತಗಟ್ಟೆಯ ಅಧಿಕಾರಿಯನ್ನು ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಲಾಗುವುದು ಎಂದು ಆಯೋಗ ತಿಳಿಸಿದೆ

ದೇಶದಲ್ಲಿ ವಿದೇಶಿ ಉದ್ಯಮಿಗಳಿಂದ ಬಂಡವಾಳ ಹೂಡಿಕೆಗೆ ಅನುಕೂಲ ಕಲ್ಪಿಸಲು ಕೈಗಾರಿಕಾ ಮತ್ತು ವಾಣಿಜ್ಯ ಸಚಿವಾಲಯ ಜಂಟಿಯಾಗಿ ಪೊಸ ನಿಯಾಮವಳಿಗಳನ್ನು ಜಾರಿಗೆ ತಂದಿದ್ದು ಇದು ಸಣ್ಣ ಉದ್ಯಮೆದಾರರಿಗೂ ಸಹಾಯವಾಗಲಿದೆ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಜಾರಿಗೆ ಬರುವಂತೆ ನೂತನ ನಿಯಾಮವಳಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ ಕೇಂದ್ರ ಸರ್ಕಾರದ ಕ್ರಮವನ್ನು ವ್ವಾಪಾರಿಗಳು ಸ್ವಾಗತಿಸಿದ್ದಾರೆ

ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಾಗ ರಾಜ್ಯಪಾಲ ವಾಜುಬಾಯಿ ವಾಲಾ ಅವರು ರಾಷ್ಷಪತಿ ಅವರನ್ನು ಪಾರ್ಧಿಕವಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯು ಟಿ ಖಾದರ್ ಮೇಯರ್ ಭಾಸ್ತರ ಮೊಯ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮೀನಾಕ್ಷಿ ತಾಂತಿಗೋಡು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಸ್ ಸಸಿಕಾಂತ್ ಸೆಂಥಿಲ್ ಅಪರ ಜಿಲ್ಲಾಧಿಕಾರಿ ಕುಮಾರ್ ಮೊಲೀಸ್ ಆಯುಕ್ತರು ಟಿ

ಸುರೇಶ್ ಜಿಲ್ಲಾ ಮೊಲೀಸ್ ಅಧೀಕ್ಷಕ ರವಿಕಾಂತೇ ಗೌಡ ಮುಂತಾದರು ಹಾಜರಿದ್ದರು ನಂತರ ರಾಷ್ಷವತಿ ಅವರು ಹೆಲಿಕಾಪ್ಸರ್ ಮೂಲಕ ಉಡುಪಿಗೆ ತೆರಳಿದರು ಉಡುಪಿಯಲ್ಲಿ ಪೇಜಾವರ ಶ್ರೀಗಳು ಸನ್ನಾಸ ದೀಕ್ಷೆ ಪಡೆದು ಎಂಟು ದಶಕ ಪೂರ್ಣಗೊಂಡಿರುವ ಓನ್ನೆಲೆಯಲ್ಲಿ ಕೃಷ್ಣಮಠದಲ್ಲಿ ಆಯೋಜಿಸಿರುವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ನಂತರ ರಾಷ್ಟಪತಿ ರಾಮನಾಥ್ ಕೋವಿಂದ್ ಕೃಷ್ಣ ಮಂದಿರಕ್ಕೆ ಭೇಟಿ ನೀಡಲಿದ್ದಾರೆ

ಓಮಾಚಲ ಪ್ರದೇಶದಲ್ಲಿ ಶೀತಗಾಳಿ ಮತ್ತಷ್ಟು ತೀವ್ರವಾಗಿದ್ದು ರಾಜ್ಯದ ಪಲವು ಭಾಗಗಳಲ್ಲಿ ತಾಪಮಾನ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಪಂಜಾಬ್ ಮತ್ತು ಪರಿಯಾಣದಲ್ಲಿ ಕವಿದಿರುವ ದಟ್ಟ ಮಂಜಿನಿಂದಾಗಿ ರಸ್ತೆ ಮತ್ತು ರೈಲು ಸಂಪರ್ಕ ಅಸ್ತವ್ದಸ್ತಗೊಂಡಿದೆ ಜಮ್ಮ ಮತ್ತು ಕಾಶ್ಮೀರದ ಪಲವು ಭಾಗಗಳಲ್ಲಿ ತಾಪಮಾನ ಕುಸಿತದಿಂದಾಗಿ ಜಲಾಶಯಗಳು ಘನೀಕೃತಗೊಂಡು ಪಲವಾರು ವಸತಿ ಪ್ರದೇಶಗಳಲ್ಲಿ ನೀರು ಪೂರೈಕೆಗೆ ಅಡ್ಡಿಯುಂಟಾಗಿದೆ

ಡಿರಂಗಬಾದ್ ಕಾಶ್ಮೀರ್ ಸೇರಿದಂತೆ ಉತ್ತರ ಭಾರತದ ಪಲವು ಪ್ರದೇಶಗಳಲ್ಲಿ ಅತಿ ಕಡಿಮೆ ತಾಪಮಾನ ದಾಖಲಾಗಿದೆ ಎಂದು ವರದಿಯಾಗಿದೆ ತಮಿಳುನಾಡಿನ ತಿರುಚಿ ತಾಂಜಾವೂರ್ ಸೇರಿದಂತೆ ಪಲವು ಪ್ರದೇಶಗಳಲ್ಲಿಯೂ ದಟ್ಟ ಮಂಜು ಮುಸುಕಿರುವುದರಿಂದ ವಾಪನ ಸಂಚಾರ ವ್ಯತ್ಯಯ ಉಂಟಾಗಿತ್ತು

ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ಐಎಸ್ಐಎಸ್ ಸಂಘಟನೆಯ ಬೆಂಬಲ ಹೊಂದಿದ ಭಯೋತ್ಪಾದನೆ ಸಂಘಟನೆಯನ್ನು ಪತ್ತೆ ಮಾಡಿ ಶಂಕಿತರನ್ನು ವಶಕ್ಕೆ ತೆಗೆದುಕೊಂಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಕೇಂದ್ರ ಪಣಕಾಸು ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ ಭಯೋತ್ವಾದನಾ ಸಂಘಟನೆ ಬಳಿಯಲ್ಲಿದ್ದ ಅಪಾರ ಪ್ರಮಾಣದ ಸಶಾಸ್ತಗಳನ್ನು ಎನ್ಐಎ ವಶಪಡಿಸಿಕೊಂಡಿದೆ ಎಂದರು ದೇಶದ ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಯ ಮಾಹಿತಿಗಳನ್ನು ನಿರ್ವಪಣೆ ಮಾಡುತ್ತಿರುವ ಕ್ರಮವನ್ನು ಕಾಂಗ್ರೆಸ್ ಪ್ರಶ್ನಿಸಿದ್ದಕ್ಕೆ ಪ್ರಕಿಕ್ರಿಯಿಸಿದ ಅರುಣ್ ಜೇಟ್ಲಿ ವಿದ್ಯುನ್ಮಾನ ಸಂಪರ್ಕ ಕುರಿತು ಮಾಹಿತಿಗಳನ್ನು ರಕ್ಷಣೆ ಮಾಡಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ